ಇಂದು ದಿನವಿಡೀ ಅವರು ಅಲ್ಲಿ ಕಳೆಯಲಿದ್ದು ರಾಜ್ಯಪಾಲ ಸತ್ಯ ಪಾಲ್ ಮೈಲ್ಕ್ ಮತ್ತು ಉನ್ನತಾಧಿಕಾರಿಗಳು ಪೊಲೀಸರು ಹಾಗೂ ಭದ್ರತಾ ಪಡೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ ಸಭೆಯಲ್ಲಿ ರಾಜ್ಜದಲ್ಲಿನ ಸ್ವಿತಿಗತಿ ಹಾಗೂ ಭದ್ರತೆಯ ವಿವರ ಕುರಿತು ಮೌಲ್ಯಮಾಪನ ಮಾಡಲಿದ್ದಾರೆ

ಮುಖ್ಯ ಚುನಾವಣಾ ಆಯುಕ್ತ ಒ

ಇಂದು ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸ್ ಜೆಲ್ಲಾ ವರಿಷ್ನರೊಂದಿಗೆ ಚುನಾವಣಾ ಸಿದ್ದತೆಯನ್ನು ವಿವರವಾಗಿ ಪರಾಮರ್ಶಿಸಲಿದ್ದಾರೆ ಚುನಾವಣಾ ಆಯೋಗದ ಪೂರ್ಣ ಪೀಠ ಆದಾಯ ತೆರಿಗೆ ಅಬಕಾರಿ ಹಾಗೂ ಜಾರಿ ನಿರ್ದೇಶನಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಸಾರಿಗೆ ರೈಲ್ವೆ ವಿಮಾನ ನಿಲ್ದಾಣ ಪ್ರಾಧಿಕಾರದೊಂದಿಗೂ ಮಾತುಕತೆ ನಡೆಸಲಿದೆ

ಎಲ್ಲರಿಗೂ ಕೃತಕ ಬುದ್ದಿಮತ್ತೆ ಅಂತರ್ಗತ ಬೆಳವಣಿಗೆಗೆ ಕೃತಕ ಬುದ್ದಿಮತ್ತೆಯ ಹತೋಟ ಈ ವರ್ಷದ ಧ್ಯೇಯವಾಗಿದೆ ನ್ವಿಡಿಯಾ ನಿಗಮದ ಅಧ್ಯಕ್ಷ ಜೆನ್ಲೆನ್ ಹ್ವಾಂಗ್ ಮುಖ್ಯ ಭಾಷಣ ಮಾಡಿದರು ಕೃತಕ ಬುದ್ದಿಮತ್ತೆಯಿಂದ ವ್ಯಕ್ತಿಯ ಬೆಳವಣಿಗೆ ಯಾವ ರೀತಿ ಕುಂಟತವಾಗುತ್ತಿದೆ ಮತ್ತು ಇದರಿಂದ ಹೊರಬರುವ ಬಗೆ ಹೇಗೆ ಎಂಬುದನ್ನು ಹ್ವಾಂಗ್ ವಿವರಿಸಿದರು ಎಂದು ನೀತಿ ಆಯೋಗ ಟ್ವೀಟ್ ಮಾಡಿದೆ ಹಲವು ಕೇಂದ್ರ ಸಚಿವರು ನೀತಿ ನಿರೂಪಕರು ತಜ್ಞರು ಹಾಗೂ ನೀತಿ ಆಯೋಗದ ಉಪಾಧ್ಯಕ್ಷರು ಉನ್ನತಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೀಟು ಚಳವಳಿ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ವಲಯಗಳ ಮಹಿಳೆಯರು ಪುರುಷರ ವಿರುದ್ದ ಮಾಡಿರುವ ಲೈಂಗಿಕ ಕಿರುಕುಳ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತುರ್ತು ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ವಾಯಮೂರ್ತಿ ಎಸ್

ಕೌಲ್ ಅವರನ್ನೊಳಗೊಂಡ ನ್ನಾಯಪೀಠ ನಿನ್ನೆ ಪಿಐಎಲ್ ಸಲ್ಲಿಸಿದ್ದ ವಕೀಲರಿಗೆ ನಿಗದಿತ ಅವಧಿಯಲ್ಲಿಯೇ ಅರ್ಜ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಲೈಂಗಿಕ ಕಿರುಕುಳ ಆರೋಪವನ್ನು ಬಹಿರಂಗವಾಗಿ ಹೇಳಿಕೊಳ್ಳುವ ಮಹಿಳೆಯರಿಗೆ ಸೂಕ್ತ ಭದ್ರತೆ ಮತ್ತು ನೆರವು ನೀಡಲು ರಾಷ್ಟೀಯ ಮಹಿಳಾ ಆಯೋಗಕ್ಕೆ ಆದೇಶ ನೀಡಬೇಕೆಂದು ಸಹ ಅರ್ಜಿದಾರರು ಒತ್ತಾಯಿಸಿದ್ದಾರೆ

ಸಂವಿಧಾನಿಕ ನ್ಯಾಯಪೀಠದ ತೀರ್ಪಿನ ಮರುಪರಿಶೀಲನೆ ಕುರಿತ ತಮ್ಮ ಮನವಿಯನ್ನು ಶೀಘದಲ್ಲೇ ಕೈಗೆತ್ತಿಕೊಂಡು ತ್ವರಿತವಾಗಿ ವಿಚಾರಣೆ ನಡೆಸಬೇಕು ಎಂದು ನ್ವಾಯವಾದಿ ಮ್ಹಾಥ್ಣೂಸ್ ಜೇ ನೆಡುಂಪರ ಮಾಡಿದ್ದ ಮನವಿಯನ್ನು ಮುಖ್ಯ ನ್ಲಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಲಾಯಮೂರ್ತಿ ಎಸ್

ಖೌಲ್ ಅವರಿದ್ದ ಪೀಠ ಪರಿಗಣಿಸಿದೆ

ಆದರೆ ನ್ಡಾಯಮೂರ್ತಿ ಇಂದು ಮಲ್ಹೋತ್ರ ಶಬರಿಮಲೆ ಪ್ರಕರಣದಲ್ಲಿ ಭಿನ್ನಮತದ ತೀರ್ಮ ಬರೆದಿದ್ದು ಧಾರ್ಮಿಕ ವಿಷಯಗಳಲ್ಲಿ ವ್ಲೆಚಾರಿಕ ಆಲೋಚನೆಗಳನ್ನು ಮೇಳ್ಳೆಸಬಾರದು ಎಂದು ಹೇಳಿದ್ದರು

ಈ ದುರ್ಘಟನೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಂದ ವರದಿ ಆಧಾರದ ಮೇಲೆ ಆಯೋಗ ಸ್ವಯಂಪ್ರೇರಿತ ದೂರು ದಾಖಲಿಸಿದೆ ಈ ಘಟನೆ ಹೇಗೆ ಸಂಭವಿಸಿತು ಎಂಬ ಕುರಿತು ವಿವರವಾದ ವರದಿಯನ್ನು ನಾಲ್ಲು ವಾರಗಳೊಳಗೆ ನೀಡುವಂತೆ ಕೂಡ ಆಯೋಗ ಸೂಚಿಸಿದೆ ಮೃತರ ಕುಟುಂಬದವರಿಗೆ ನೀಡಲಾಗಿರುವ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯ ಹಾಗೂ ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ನೀಡಲಾಗುತ್ತಿರುವ ಚಿಕಿತ್ಲೆಯ ವಿವರಗಳನ್ನು ಸಹ ಒದಗಿಸುವಂತೆ ಆಯೋಗ ನೋಟೀಸ್ನಲ್ಲಿ ತಿಳಿಸಿದೆ

ವೆಂಕಯ್ಣನಾಯ್ನು ಸಾಗರ ಸಮ್ನೇಳನದ ಎರಡನೇ ಆವೃತ್ತಿಯನ್ನು ಉದ್ವಾಟಿಸಲಿದ್ದಾರೆ ಆಂತರಿಕ ರಾಷ್ಷೀಯ ಭದ್ರತೆಯ ವೇದಿಕೆ ಈ ಸಮ್ಮೇಳನವನ್ನು ಆಯೋಜಿಸಿದೆ ಎಂದು ಅದರ ಅಧ್ಯಕ್ಷ ಡಿ

ಶೇಖತ್ತರ್ ಪಣಜಿಯಲ್ಲಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದರು ಬಾಹ್ಡಾಕಾಶ ಕ್ಷೇತ್ರದಲ್ಲಿ ತಾಂತ್ರಿಕ ಆರ್ಥಿಕ ಮತ್ತು ಅಭಿವೃದ್ದಿ ಅವಕಾಶಗಳು ಹಾಗೂ ಅವುಗಳನ್ನು ಎಷ್ಟು ದಕ್ಷವಾಗಿ ಬಳಸಿಕೊಳ್ಳಬಹುದು ಎಂಬ ಬಗ್ಗೆ ಸಮ್ಮೇಳನದಲ್ಲಿ ತಜ್ಞರು ವಿಷಯ ಚರ್ಚಿಸಲಿದ್ದಾರೆ

ಈ ಯೋಜನೆ ಪರಮಾಣು ಸಮ್ನಿಳನ ಉತ್ತತ್ತಿ ಮಾಡುವ ಉದ್ದೇಶವಾಗಿದೆ

ಐಟಿಇಆರ್ ಒಂದು ಬೃಹತ್ ಗಾತ್ರದ ವೈಜ್ಞಾನಿಕ ಪ್ರಯೋಗವಾಗಿದ್ದು ಪರಮಾಣು ಸಮ್ಕಿನದಿಂದ ವಾಣೆಜ್ಯಾತ್ಸಾಕವಾಗಿ ಇಂಧನ ಉತ್ಪಾದಿಸುವುದಾಗಿದೆ ಎಂದರು ಐಟಿಇಆರ್ ಯೋಜನೆಯಲ್ಲಿ ಚೀನಾ ಅಮೆರಿಕ ರಷ್ಯಾ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ಇತರ ಐರೋಪ್ಯ ಒಕ್ಕೂಟಗಳು ಸೇರಿವೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ತಮ್ಮ ಟ್ವೀಟ್ನಲ್ಲಿ ಭಾರತದ ಕುರಿತು ಆಡಿರುವ ಮಾತುಗಳು ತೀವ್ರ ಖಂಡನೀಯ ಎಂದು ವಿದೇತಾಂಗ ವ್ಚವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಭಾರತದ ಕುರಿತು ಖಂಡನೀಯ ಹೇಳಿಕೆಗಳನ್ನು ನೀಡುವ ಬದಲು ತಮ್ಮದೇ ನೆಲದಲ್ಲಿರುವ ಸಾಕಷ್ಟು ಸಮಸ್ಥೆಗಳ ಕುರಿತು ಇಮ್ರಾನ್ ಖಾನ್ ಗಮನ ಹರಿಸಲಿ ಎಂದು ತಿಳಿಸಿದ್ದಾರೆ ಭಯೋತ್ವಾದನೆಯನ್ನು ಬೆಂಬಲಿಸಿ ವೈಭವೀಕರಿಸುತ್ತಿರುವ ಪಾಕಿಸ್ತಾನ ಅದನ್ನು ಬಿಟ್ಟು ಭಯೋತ್ವಾದನೆ ಹಾಗು ಭಯೋತ್ಪಾದಕರನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ಮುಂದಾಗಬೇಕಿದೆ ಈ ಮೂಲಕ ಪಾಕಿಸ್ತಾನೀಯರ ಹಿತಾಸಕ್ತಿ ಕಾಪಾಡಿ ನೆರೆ ರಾಷ್ಲಗಳಿಗೆ ಬೆಂಬಲ ನೀಡಬೇಕಾಗಿದೆ ಎಂದು ರವೀಶ್ ಕುಮಾರ್ ಹೇಳಿದ್ದಾರೆ ಪಾಕಿಸ್ತಾನ ಪ್ರಧಾನಿಯವರ ಟ್ವೀಟ್ ಸಂದೇಶ ಭಯೋತ್ವಾದನೆ ಮತ್ತು ಹಿಂಸೆಯನ್ನು ಬೆಂಬಲಿಸುವಂತದ್ದಾಗಿದೆ ಇದನ್ನು ಇಡೀ ವಿಶ್ವವೇ ಗಮನಿಸಲಿದೆ ಎಂದಿದ್ದಾರೆ

ಜಿ ವಿಭಾಗದಲ್ಲಿ ಭಾರತದ ಭಜರಂಗ್ ಪೂನಿಯಾ ಬೆಳ್ಳ ಪದಕಕ್ಕೆ ತೃಪ್ತರಾಗಿದ್ದಾರೆ ಇವರು ಜಪಾನ್ನ ಟಕೂಟೊ ಒಟೊಗುರೊ ವಿರುದ್ದ ಸೋಲನುಭವಿಸಿದ್ದಾರೆ

ಈ ಮೂಲಕ ಜಪಾನ್ನ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಇದುವರೆಗೆ ಭಾರತದಿಂದ ವಿಶ್ವ ಚಾಂಪಿಯನ್ ಕುಸ್ತಿ ಪಂದ್ಲದಲ್ಲಿ ಸುಶೀಲ್ ಕುಮಾರ್ ಮಾತ್ರ ಚಿನ್ನದ ಪದಕ ಗಳಿಬಿದ್ದಾರೆ

ಜಿ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದರು

ಇದು ಪಂದ್ಲದಲ್ಲಿ ಭಾರತದ ಮೂರನೇ ನೇರ ಗೆಲುವಾಗಿದೆ